ಇಟಲಿಯಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರಲು ಏರ್ ಇಂಡಿಯಾ ವಿಮಾನ ಇಂದು ರೋಮ್ ನಗರಕ್ಕೆ ಪ್ರಯಾಣ

ಗುರುವಾರ ರಾಷ್ಷವನ್ನುದ್ದೇತಿಸಿದ ಮಾಡಿದ ಭಾಷಣದಲ್ಲಿ ಪ್ರಧಾನಿಯವರು ತೀರಾ ಅನಿವಾರ್ಯ ಪರಿಸ್ಥಿತಿ ಇಲ್ಲದಿದ್ದಲ್ಲಿ ಮನೆಯಿಂದ ಹೊರಗೆ ಹೋಗುವುದನ್ನು ಪ್ರತಿಯೊಬ್ಲರೂ ಸಾಧ್ಯವಾದಷ್ಟೂ ಕಡಿಮೆ ಮಾಡಬೇಕು

ದೇಶಾದ್ಯಂತ ಬಹುತೇಕ ಎಲ್ಲಾ ಚಟುವಟಕೆಗಳೂ ಅನಿವಾರ್ಯವಾಗಿ ನಿಲ್ಲುವ ಪರಿಸ್ತಿತಿ ಹಿನ್ನೆಲೆಯಲ್ಲಿ ಆರ್ಥಿಕ ವಿಚಾರದಲ್ಲಿ ಯಾರೊಬ್ಬರೂ ಆತಂಕ ಪಡಬೇಕಾಗಿಲ್ಲ

ಅಗತ್ಯವಸ್ತುಗಳ ಪೂರೈಕೆಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತಿದೆ ಅನಗತ್ಯವಾಗಿ ಆತಂಕಗೊಂಡು ಅವಶ್ಯಕತೆಗಿಂತ ಹೆಚ್ಚು ವಸ್ತುಗಳನ್ನು ಶೇಖರಿಸಬೇಕಾದ ಸಂದರ್ಭವಿಲ್ಲ ಎಂದೂ ಸಹ ಪ್ರಧಾನಮಂತ್ರಿ ಹೇಳಿದ್ದಾರೆ

ಎಲ್ಲ ಉಪನಗರ ರೈಲು ಸೇವೆಗಳ ಲಭ್ಯತೆಯೂ ಸಪ ಅತ್ಯಂತ ವಿರಳವಾಗಲಿದೆ

ಸರ್ಕಾರ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯ ಮೇಲೆ ನಿಗಾ ಇಡುತ್ತಿದೆ ಕೊರೊನಾ ಸೋಂಕು ಹಿನ್ನೆಲೆಯಲ್ಲಿ ಸ್ಥಾನಿಟೈಸರ್ ಮತ್ತು ಮಾಸ್ಕ್ಗಳಿಗೆ ದಿಷಧದ ಅಂಗಡಿಗಳು ಹೆಚ್ಚು ದರ ವಿಧಿಸುತ್ತಿದ್ದ ಹಿನ್ನೆಲೆಯಲ್ಲಿ ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರವೇ ಸ್ಥಾನಿಟೈಸರ್ ಮತ್ತು ಮಾಸ್ತ್ಗಳಿಗೆ ಬೆಲೆ ನಿಗದಿ ಮಾಡಿದೆ ಎಂದು ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ನಾನ್ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಅಗತ್ತ ವಸ್ಸುಗಳ ಕಾಯ್ಲೆಯಡಿ ಫ್ಲೀಸ್ ಮಾಸ್ತ್ ತಯಾರಿಕೆಗೆ ಬಳಸುವ ವಸ್ತದ ಮೇಲೆ ಯಾವುದೇ ಹೆಚ್ಚುವರಿ ಶುಲ್ತ ವಿಧಿಸುವಂತಿಲ್ಲ

ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಹುದ್ಗೆಗೆ ಕಮಲ್ನಾಥ್ ರಾಜೀನಾಮೆ ಸಲ್ಲಿಸಿದ ನಂತರ ನೂತನ ಸರ್ಕಾರ ರಚನೆ ಪ್ರಕ್ರಿಯೆಗಳು ಚುರುಕುಗೊಂಡಿವೆ

ನಿನ್ನೆ ಪಕ್ಷದ ಕಾರ್ಯಾಲಯ ಮತ್ತು ವಿಧಾನಸಭೆಯಲ್ಲಿ ಬಿಜೆಪಿ ಹಿರಿಯ ನಾಯಕರು ಶಾಸಕರೊಂದಿಗೆ ಅನೌಪಚಾರಿಕ ಸಮಾಲೋಚನೆ ನಡೆಸಿದರು ವಿಧಾನ ಸಭೆಯಲ್ಲಿ ತಮಗೆ ಇರುವ ಬಹುಮತವನ್ನು ಸಾಬೀತುಪಡಿಸುವಂತೆ ಸುಪ್ರೀಂಕೋರ್ಟ್ ಆದೇಶ ನೀಡಿತ್ತಾದರೂ ಅದಕ್ಕೂ ಮೊದಲೇ ಕಮಲನಾಥ್ ತಮ್ನ ಹುದ್ಗೆಗೆ ರಾಜೀನಾಮೆ ನೀಡಿದರು ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ ರಾಜ್ಯಪಾಲರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರೆಯುವಂತೆ ಸೂಚಿಸಿದ್ದಾರೆ ಮಧ್ಯಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷ ಎನ್ ಪಿ

ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಾಗಿದ್ದ ಪಕ್ಷದ ಶಾಸಕಾಂಗ ಸಭೆಯನ್ನು ನಾಡಿದ್ದು ಸೋಮವಾರದವರೆಗೆ ಮುಂದೂಡಲಾಗಿದೆ ಎಂದು ಬಿಜೆಪಿ ಮೂಲಗಳು ಮಾಹಿತಿ ನೀಡಿವೆ

ನವೀನ ಮತ್ತು ನವೀಕರಿಸಬಹುದಾದ ವಿದ್ಮುತ್ ಬಾತೆಯ ರಾಜ್ಹ ಸಚಿವ ಆರ್

ಸಿಂಗ್ ರಾಜ್ಹಸಭೆಯಲ್ಲಿ ಲಿಖಿತ ಉತ್ತರದ ಮೂಲಕ ಈ ಮಾಹಿತಿ ನೀಡಿದ್ದಾರೆ

ಇಟಲಿಯಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರಲು ಏರ್ ಇಂಡಿಯಾ ವಿಮಾನ ಇಂದು ಮಧ್ವಾಪ್ಯ ದೆಹಲಿಯಿಂದ ರೋಮ್ ನಗರಕ್ಷೆ ಪ್ರಯಾಣ ಬೆಳೆಸಲಿದೆ

ಕೊರೊನಾ ಸಾಂಕ್ರಾಮಿಕದಿಂದ ಅತೀವ ಸಂಕಷ್ಟಕ್ಕೆ ಸಿಲುಕಿರುವ ದೇಶಗಳ ಪ್ಲೆಕಿ ಇಟಲಿ ಸೇರಿದೆ

ಕೊರೊನಾ ಸಾಂಕ್ರಾಮಿಕ ಹರಡುವುದನ್ನು ತಡೆಯುವ ಮುಂಜಾಗ್ರತಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಅಂತಿಮ ಹಂತದ ಸಂದರ್ಶನಗಳು ಮಾತ್ರ ನಡೆಯಬೇಕಾಗಿತ್ತು

ಈ ವಾರ ಯಾವುದೇ ಹೊಸ ಪ್ರಕರಣ ದಾಖಲಾಗಿಲ್ಲ ಈ ಹದಿಮೂರು ಜನರ ಪ್ಟೆಕಿ ಇಬ್ಬರು ಚೇತರಿಸಿಕೊಂಡಿದ್ದು ಉಳಿದವರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ

ಕೊರೊನಾ ಸೋಂಕು ತೀವ್ರವಾಗಿದ್ದ ವುಹಾನ್ ನಗರದಲ್ಲೂ ಸಹ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಚೀನಾ ದೇಶದ ಬಗ್ಗೆ ಗೌರವವಿದ್ದು ಅಲ್ಲಿಯ ರಾಷ್ವಾಧಕ್ಷ ಕ್ಷೀ ಜಿನ್ ಪಿಂಗ್ ಅವರೊಂದಿಗೆ ತಾವು ಅತ್ಯುತ್ತಮ ಬಾಂಧವ್ಯ ಹೊಂದಿದ್ಲು ಚೀನಾದಲ್ಲಿ ಮೊದಲು ಪತ್ತೆಯಾದ ಕೊರೊನಾ ವೈರಾಣು ಸೋಂಕು ಈಗ ನಿಯಂತ್ರಣಕ್ಕೆ ಸಿಗದಂತೆ ಪರಡುತ್ತಿರುವುದು ದುರದೃಷ್ಷಕರ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳದ್ದಾರೆ ನಿನ್ನೆ ನಡೆದ ಸುದ್ದಿಗೋಷ್ನಿಯಲ್ಲಿ ಅವರು ಚೀನಾ ಅಧ್ಯಕ್ಷರೂ ಸಹ ಅಮೆರಿಕದ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ ಎಂದರು ಆದರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಇದೇ ಸುದ್ಗೋಷ್ನಿಯಲ್ಲಿ ಮಾತನಾಡಿ ಕೊರೊನಾ ವೈರಾಣು ಸೋಂಕು ಸ್ನೋಟದ ಬಗ್ಗೆ ಮಾಹಿತಿ ನೀಡುವಲ್ಲಿ ಚೀನಾ ವಿಳಂಬ ಮಾಡಿದ್ಗೇ ಈ ಸೋಂಕು ವಿಶಾದ್ಗಂತ ಆತಂಕ ಸೃಷ್ಷಿಸಲು ಕಾರಣ ಎಂದರು

ಆ ದೇಶದಲ್ಲಿ ಸೋಂಕು ವೇಗವಾಗಿ ವ್ಲಾಪಿಸುತ್ತಿದೆ